ಯಾವುದೇ ಅನಿರೀಕ್ಷಿತ ಫಟನೆಗಳನ್ನು ಎದುರಿಸಲು ಮೊಲೀಸರು ಸದಾ ಸನ್ನದ್ಲರಾಗಿರಬೇಕು ಪ್ರಧಾನಮಂತ್ರಿ ನರೇಂದ್ರಮೋದಿ ಕರೆ

ಜಗತ್ತಿನಲ್ಲಿ ಭಯೋತ್ತಾದನೆ ಮಾದಕವಸ್ತು ಕಳ್ಳಸಾಗಣೆಯಂತಪ ಬೆದರಿಕೆಗಳನ್ನು ಎದುರಿಸಲು ಸಾಂಶ್ಲಿಕ ಪ್ರಯತ್ನ ಅಗತ್ತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಂದ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಾಫಿ ಏಲಕ್ಲಿ ತೆಂಗು ಬೆಳೆಗಾರರೊಂದಿಗೆ ವಿಡಿಯೋ ಸಂವಾದ

ವ್ರೊಬಷನರಿ ಐಪಿಎಸ್ ಅಧಿಕಾರಿಗಳನ್ನು ಉದ್ಲೇಶಿಸಿ ಪ್ರಧಾನಮಂತ್ರಿ ನರೇಂದ್ರಮೋದಿ ಮಾತನಾಡಿ ಪೊಲೀಸ್ ಕಾಣೆಗಳನ್ನು ಜನರ ವಿಶ್ವಾಸದ ಕೇಂದ್ರಗಳಾಗಿ ಪರಿವರ್ತಿಸಬೇಕು ಕಾಣೆಗಳು ಜನಸ್ನೇಹಿಯಾಗಬೇಕು ಸಾರ್ವಜನಿಕರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಬೇಕೆಂದು ಹೇಳಿದರು ಮೊಲೀಸ್ ವ್ಯತ್ತಿ ಅನಿರೀಕ್ಷಿತ ಘಟನೆಗಳನ್ನು ಎದುರಿಸುವಂತಪ ಕ್ಷಿಷ್ಷಕರ ವ್ಯಕ್ತಿಯಾಗಿದೆ ಈ ಹಿನ್ನೆಲೆಯಲ್ಲಿ ಪರಿಸ್ಲಿತಿಯನ್ನು ಆತ್ಯಂತ ಎಚ್ಚರಿಕೆಯಿಂದ ಹಾಗೂ ಆತ್ಪವಿಶ್ವಾಸದಿಂದ ಎದುರಿಸಬೇಕು ಎಂದು ಸಲಹೆ ನೀಡಿದರು ಪೊಲೀಸ್ ಇಲಾಖೆಯಲ್ಲಿ ಹೆಚ್ಚಿನ ಒತ್ತಡವಿರುತ್ತದೆ ಯೋಗ ಮತ್ತು ಪ್ರಾಣಿಯಾಮದಂತಹ ಅಭ್ಲಾಸಗಳಿಂದ ಇಂತಹ ಒತ್ತಡಗಳಿಂದ ಹೊರಬರಬಹುದು ಕೊರೊನಾ ಸಂಕಷ್ಷ ಪರಿಸ್ಲಿತಿಯಲ್ಲಿ ದೇಶದ ಜನತೆ ಮೊಲೀಸರ ಮಾನವೀಯ ಮುಖವನ್ನು ನೋಡಿದ್ದಾರೆ ಮೊಲೀಸರು ಬಡವರಿಗೆ ಆಹಾರ ಪದಾರ್ಥಗಳನ್ನು ವಿತರಿಸುವ ಸೋಂಕಿತರನ್ನು ಆಸ್ತ್ರೆಗೆ ಕೊಂಡೊಯ್ಲುವ ಜೊತೆಗೆ ಕಾನೂನು ಸುವ್ನವಸ್ಲೆಯನ್ನು ಕಾಪಾಡಲು ಶ್ರಮಿಸಿದ್ದಾರೆಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ

ರಷ್ಣಾ ಪ್ರವಾಸದಲ್ಲಿರುವ ಅವರು ಮಾಸ್ಗೋದಲ್ಲಿಂದು ಶಾಂಫ್ಗೆ ಸಹಕಾರ ಸಂಘಟನೆ ಎಸ್ಸಿಒ ಹಾಗೂ ಸಾಮೂಹಿಕ ಭಧ್ರತಾ ಒಪ್ತಂದ ಸಂಸ್ನೆ ಸಿಎಸ್ಟಿಒ ಸದಸ್ನ ರಾಷ್ಟಗಳನ್ನು ಉದ್ದೇಶಿಸಿ ಮಾತನಾಡಿದರು

ಇದಕೂ ಮೊದಲು ರಾಜನಾಥ್ಸಿಂಗ್ ಭಾರತದಲ್ಲಿ ನಿಗದಿತ ಆಯುಧ ವ್ನವಸ್ಸೆಗಳ ಸಂಗ್ರಪ ಕುರಿತಂತೆ ರಷ್ನಾದ ಸಕಾಲಿಕ ಸ್ಲಂದನೆಗೆ ಕ್ಷತಜ್ಞತೆ ಸಲ್ಲಿಸಿದರು ಪ್ರಧಾನಮಂತ್ರಿ ನರೇಂದ್ರಮೋದಿ ರೂಪಿಸಿರುವ ಆತ್ಮನಿರ್ಭರ ಭಾರತ್ ದೃಷ್ಷಿಕೋನದ ಹಿನ್ನೆಲೆಯಲ್ಲಿ ರಕ್ಷಣಾ ಕಾರ್ಯಕ್ರಮದಲ್ಲಿ ಮೇಕ್ ಇನ್ ಇಂಡಿಯಾಗೆ ಆದ್ಲತೆ ನೀಡಿರುವ ಬಗ್ಗೆ ರಷ್ನಾದ ರಕ್ಷಣಾ ಸಚಿವರಿಗೆ ರಾಜನಾಥ್ ಸಿಂಗ್ ವಿವರಿಸಿದರು

ಭಾರತದಲ್ಲೇ ಎ

ಕಾಫಿ ಬೋರ್ಡ್ ಅಧಿಕಾರಿಗಳು ಬೆಳೆಗಾರರ ಪ್ರತಿನಿಧಿಗಳಿಂದ ಈ ವರ್ಷ ಜಿಲ್ಲೆಯಲ್ಲಿ ಉಂಟಾಗಿರುವ ಬೆಳೆನಷ್ಷದ ಬಗ್ಗೆ ಮಾಹಿತಿ ಪಡೆದುಕೊಂಡರು ಕಾಫಿ ಮತ್ತು ಏಲಕ್ಷಿ ಬೆಳೆಗಾರರಿಗೆ ಪರಿಹಾರ ನೀಡುವ ಕುರಿತು ಹಾಗೂ ಬೆಳೆ ವಿಮೆ ಬಗ್ಗೆ ವರದಿ ತರಿಸಿಕೊಂಡು ಕ್ರಮಕ್ಕೆಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು ಜಿಲ್ಲೆಯ ಪರಿಸರ ವೈವಿಧ್ವತೆಯಿಂದ ಕೂಡಿದ್ದು

ಕಾಫಿ ಮೆಣಸು ಅಡಿಕೆ ಬೆಳೆಗಾರರು ಆರ್ಥಿಕ ಸಂಕಷ್ಷ ಎದುರಿಸುತ್ತಿರುವುದು ತಮ್ನ ಗಮನಕ್ಕೆ ಬಂದಿದ್ಲು ಯಾವ ರೀತಿ ಕ್ರಮ ಕ್ರೆಗೊಳ್ಳಬೇಕೆಂಬ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪರಿಪಾರ ಒದಗಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸಿ

ರವಿ ಕಾಫಿ ಬೆಳೆಗಾರರ ಸಮಸ್ನೆಗಳನ್ನು ನಿರ್ಮಲಾ ಸೀತಾರಾಮನ್ ಅವರಿಗೆ ವಿವರಿಸಿದರು

ಸಂಬಂಧಪಟ್ಟ ರಾಜ್ಗಳ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಮುಖ್ಯ ಚುನಾವಣಾಧಿಕಾರಿಗಳು ಭಾರೀ ಮಳೆ ಮತ್ತು ಸಾಂಕ್ರಾಮಿಕ ಇತ್ನಾದಿ ತೊಡಕುಗಳ ಹಿನ್ನೆಲೆಯಲ್ಲಿ ಕಳುಹಿಸಿರುವ ವರದಿಗಳನ್ನು ಪರಿಶೀಲಿಸಲಾಯಿತು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

ಯಾಕೂಬ್ ಕಲಬುರಗಿ ಜಿಲ್ಲೆಯ ಆಫ್ಲಲ್ಮರ ತಾಲೂಕಿನ ಬಂಧರವಾಡಿಯ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಸುರೇಖಾ ಜಗನ್ನಾಥ್ ಹಾಗೂ ಬೆಂಗಳೂರಿನ ಜಾಲಹಳ್ಳಿ ಎಎಫ್ಎಸ್ ಕೇಂದ್ರೀಯ ವಿದ್ಯಾಲಯದ ಮುಖ್ಯ ಶಿಕ್ಷಕಿ ಚಿಮ್ಮಲಾರ್ ಶಣ್ಣುಗಮ್ ಅವರು ಆಯ್ಲೆಯಾಗಿದ್ದಾರೆ ಈ ಮೂವರು ಶಿಕ್ಷಕರು ನಾವಿನ್ನರ್ಮೂರ್ಣ ಮಾದರಿಗಳು ಹಾಗೂ ಹೊಸ ಪ್ರಯೋಗಗಳ ಮೂಲಕ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾರೆ ಅದರಿಂದ ಅವರನ್ನು ಪ್ರಶಸ್ತಿಗೆ ಆಯ್ಲೆ ಮಾಡಲಾಗಿದೆ

ದೇಶದಲ್ಲಿ ಕೊರೊನಾ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗುತ್ತಿರುವುದು ಕೂಡ ಕೊರೊನಾ ಗುಣಮುಖರಾಗುವವರ ಸಂಖ್ಯೆ ಹೆಚ್ಚಲು ಕಾರಣವಾಗಿದೆ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

ಕಳೆದ ಎರಡು ತಿಂಗಳಲ್ಲಿ ಕೊರೊನಾದಿಂದ ಗುಣಮುಖರಾದವರ ಸಂಖ್ಯೆ ದೇಶದಲ್ಲಿ ನಾಲ್ಲು ಪಟ್ಟು ಹೆಜ್ವಳವಾಗಿದೆ

ಭಾರತ ಆಮೆರಿಕ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೊದಲು ಈ ವಿಷಯ ತಿಳಿಸಿದರು ಕರ್ನಾಟಕದ ಬೆಂಗಳೂರಿನ ಕಾಡುಗೊಂಡನಪಳ್ಳಿ ಪಾಗೂ ದೇವನ ಜೀವನಪಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ಗಲಭೆಗೆ ಸಂಬಂಧಿಸಿದಂತೆ ಸಲ್ಲಿಸಲಾಗಿರುವ ವರದಿ ಆಧರಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿಂದು ಗಲಭೆ ಕುರಿತ ಸತ್ಯ ಶೋಧನಾ ಸಮಿತಿಯ ವರದಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಮಂತ್ರಿ ವರದಿಗೆ ಸಂಬಂಧಿಸಿದಂತೆ ಕ್ರಮ ಕುರಿತು ಗೃಪ ಸಚಿವ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಚರ್ಚಿಸುವುದಾಗಿ ಹೇಳಿದರು ರಾಜ್ಠದಲ್ಲಿ ಇಂದಿನಿಂದ ಪರೀಕ್ಷಾ ವಿಶೇಷ ಪಾಗೂ ಸಾಮಾನ್ಯ ವಿಶೇಷ ರೈಲುಗಳ ಸಂಚಾರಕ್ಕೆ ನೈರುತ್ಯ ರೈಲ್ವೆ ಮುಂದಾಗಿದೆ ಹುಬ್ಬಳ್ಳಿ ಮೈಸೂರು ಹುಬ್ಬಳ್ಳಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಇಂದಿನಿಂದ ಹುಬ್ಬಳ್ಳಿಯಿಂದ ಸಂಚರಿಸಲಿದೆ ಎಂದು ಸುದ್ದಿಸಂಸ್ಥೆ ವರದಿ ಮಾಡಿದೆ ಮೈಸೂರು ಕಡೆಯಿಂದ ಮೈಸೂರು ಮ್ವಳ್ಳಿ ಮೈಸೂರು ವಿಶೇಷ ಎಕ್ಸ್ಪ್ರೆಸ್ ರೈಲು ನಾಳೆಯಿಂದ ಸಂಚಾರ ಆರಂಭಿಸಲಿದೆ

ನೈರುತ್ತ ರೈಲ್ವೆ ವಿಭಾಗದಲ್ಲಿ ಮೂರು ವಿಶೇಷ ರೈಲುಗಳ ಸಂಚಾರಕ್ಕೆ ಅನುಮತಿ ನೀಡಲಾಗಿದ್ದು ಇವುಗಳಲ್ಲಿ ಯಶವಂತಮರ ಕಾರವಾರ ಬೆಂಗಳೂರು ಮಂಗಳೂರು ರೈಲುಗಳು ಸೇರಿವೆ